ರಾಜ್ಯಗಳೂ ಹಾಲಿ ಇರುವ ಶುದ್ಲ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಉನ್ನತಿಕರಿಸಲು ಹಾಗೂ ಆ ಮೂಲಕ ಗ್ರಾಮೀಣ ಪ್ರದೇಶಗಳ ಬಡ ಹಾಗೂ ದುರ್ಬಲವರ್ಗದ ಕುಟುಂಬಗಳಿಗೆ ಶುದ್ದ ಕುಡಿಯುವ ನೀರು ಪೂರೈಕೆಗೆ ಕ್ರಮಗಳನ್ನು ಕೈಗೊಂಡಿವೆ

ಈ ಕ್ಲಾಲೆಂಡರ್ ನಲ್ಲಿ ಮಕ್ಕಳಿಗೆ ಮನೆಯಲ್ಲಿಯೇ ತಿಕ್ಸಣ ನೀಡಲು ಯಾವ ರೀತಿ ತಂತ್ರಜ್ಞಾನವನ್ನು ಹಾಗೂ ಸಾಮಾಜಿಕ ಮಾಧ್ಯಮಗಳನ್ನು ಬಳಕೆ ಮಾಡಿಕೊಳ್ಳಬೇಕೆಂದು ಶಿಕ್ಷಕರಿಗೆ ವಿವರವಾದ ಮಾರ್ಗಸೂಚಗಳನ್ನು ನೀಡಲಾಗಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಮೇಶ್ ಪೋಖ್ರಿಯಾಲ್ ನಗೆಯಿಂದ ಕೂಡಿದ ಆಸಕ್ತಿಕರ ವಿಧಾನಗಳ ಮೂಲಕ ತಾಂತ್ರಿಕ ಹಾಗೂ ಸಾಮಾಜಕ ಮಾಧ್ಯಮಗಳನ್ನು ಬಳಸಿಕೊಂಡು ಮನೆಯಲ್ಲಿಯೇ ಮಕ್ಕಳಗೆ ತಿಕ್ಷಣ ನೀಡಬಹುದಾಗಿದೆ ಕಲಿಕೆಗೆ ಮೊಬೈಲ್ ರೇಡಿಯೋ ಟಿ

ಎಸ್ ಎಂಎಸ್ ಮತ್ತು ನಾನಾ ಸಾಮಾಜಿಕ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳಬೇಕೆಂದರು ಒಂದು ವೇಳೆ ಮಕ್ಕಳಿಗೆ ಮೊಬ್ನೆಲ್ ಅಥವಾ ಅಂತರ್ಜಾಲ ಸೇವೆ ಲಭ್ಯವಿರಲಿಲ್ಲ ಎಂದಾದರೆ ಅಂತಪ ಸಂದರ್ಭಗಳಲ್ಲಿ ಹೇಗೆ ತಿಕ್ಕಕರು ದೂರವಾಣಿ ಮೂಲಕ ವಾಯ್ ಕೆರೆ ಮಾಡಿ ಮಕ್ಕಳಿಗೆ ಕಲಿಸಬಹುದು ಎಂದು ಸೂಚಿಸಲಾಗಿದೆ ಈ ಕ್ಯಾಲೆಂಡರ್ ಜಾರಿಗೆ ಪ್ರಾಥಮಿಕ ಹಂತದಲ್ಲಿ ಪೋಷಕರು ನೆರವು ನೀಡಬೇಕೆಂದು ಹೇಳಿದರು ಕೇಂದ್ರ ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವ ರಮೇಶ್ ಪೋಬ್ರಿಯಾಲ್ ಮತ್ತು ಆರೋಗ್ನ ಸಚಿವ ಡಾ

ಈ ವೇಳೆ ಮಾತನಾಡಿದ ಪೋಖ್ರಿಯಾಲ್ ಔಷಧ ಸಂಶೋಧನೆ ಪ್ರಕ್ರಿಯೆ ಉತ್ತೇಜಿಸಲು ಕ್ಲೆಗೊಂಡಿರುವ ಮೊದಲ ಹ್ಲಾಕಥಾನ್ ಇದಾಗಿದೆ ಈ ಮೂಲಕ ವೃತ್ತಿಪರರು ಬೋಧಕ ಸಿಬ್ಬಂದಿ ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳನ್ನು ಉತ್ತೇಜಿಸಲಾಗುವುದು ಎಂದರು

ಹರ್ಷವರ್ಧನ್ ದೇಶದಲ್ಲಿ ದಿಷಧ ಸಂಶೋಧನೆ ಸಂಸ್ಕತಿಯನ್ನು ಬೆಳೆಸಲು ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಆ ನಿಟ್ಟನಲ್ಲಿ ಎಚ್ ಆರ್ಡಿ ಸಚಿವಾಲಯದ ಅನ್ವೇಷಣಾ ಘಟಕ ಮತ್ತು ಎಐಸಿಟಿಇ ಸಂಭಾವ್ಯ ಉತ್ತೇಜಿಸಲು ಈ ಹ್ಯಾಕಥಾನ್ ಆಯೋಜಿಸಿದೆ ಎಂದರು

ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾತ್ಸವ ಉಭಯ ದೇಶಗಳು ಕಮಾಂಡರ್ ಮಟ್ಟದಲ್ಲಿ ಮೂರು ಸುತ್ತಿನ ಮಾತುಕತೆಗಳನ್ನು ಪೂರ್ಣಗೊಳಿಸಿವೆ

ಹಾಗಾಗಿ ಭಾರತ ಚೀನಾ ಗಡಿ ವ್ಲವಹಾರಗಳಿಗೆ ಸಂಬಂಧಿಸಿದ ಕಾರ್ಯತಂತ್ರ ಸಮಾಲೋಚನಾ ಮತ್ತು ಸಮನ್ನಯ ಸಮಿತಿ ಸಭೆಯು ಸಹ ನಡೆಸಲಾಗಿದೆ ಚೀನಾ ಮಾತುಕತೆಯಲ್ಲಿ ಒಪ್ಲಿಕೊಂಡಿರುವಂತೆ ಗಡಿ ಪ್ರದೇಶದಲ್ಲಿ ಶಾಂತಿ ಸ್ನಾಪನೆಗೆ ತ್ರಮ ಕೈಗೊಳ್ಲಜೇಕು ಉದ್ನಿಗ್ಯ ಪರಿಸ್ತಿತಿ ನಿವಾರಿಸಬೇಕು ಎಂದು ಹೇಳಿದ್ದಾರೆ ಆಪ್ಗಳ ನಿಷೇಧಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ತ್ರೀವಾತ್ತವ ಅವರು ಭಾರತದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಕಂಪನಿಗಳು ಇಲ್ಲಿನ ನಿಯಮ ಮತ್ತು ನಿಬಂಧನೆಗಳಿಗೆ ಬದ್ಗವಾಗಿರಬೇಕು ದತ್ತಾಂಶ ಸುರಕ್ಷತೆ ಮತ್ತು ವ್ಯಕ್ತಿಗಳ ಖಾಸಗಿ ಹಕ್ಕು ರಕ್ಷಣೆ ದೃಷ್ಷಿಯಿಂದ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ ಭಾರತ ವಿದೇಶಿ ಬಂಡವಾಳ ಸ್ನಾಗತಿಸುವುದನ್ನು ಮುಂದುವರೆಸಲಿದೆ ಸರ್ಕಾರದ ನೀತಿ ನಿರ್ಧಾರಗಳಿಗೆ ಅನುಗುಣವಾಗಿ ಯಾವುದೇ ರಾಷ್ಷಗಳು ಅಂತರ್ಜಾಲ ತಂತ್ರಜ್ಞಾನ ಸೇರಿದಂತೆ ಎಲ್ಲಾ ವಲಯಗಳಲ್ಲಿ ಬಂಡವಾಳ ಹೂಡಲು ಮುಕ್ತ ಅವಕಾಶವಿದೆ ಎಂದರು ಸರ್ಕಾರ ಕೆಲವು ವರ್ಷಗಳಿಂದೀಚೆಗೆ ಹೂಡಿಕೆದಾರರ ಸ್ನೇಹಿ ಕ್ರಮಗಳನ್ನು ಕ್ಲೆಗೊಂಡಿದೆ ಡಿಜೆಟಲ್ ತಂತ್ರಜ್ಞಾನ ಮತ್ತು ಅಂತರ್ಜಾಲ ವಲಯಗಳಲ್ಲೂ ಭಾರತ ಮುಕ್ತ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ

ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸ್ವದೇಶಿ ವಿನ್ನಾಸ ಮತ್ತು ಅಭಿವೃದ್ದಿಯ ಉತ್ತನ್ನಗಳ ಖರೀದಿಗೆ ಹೆಚ್ಚನ ಒತ್ತು ನೀಡಲಾಯಿತು

ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ತಜ್ಞರ ಜೊತೆ ಸಮಾಲೋಚನೆ ನಡೆಸಿದ್ದ ಸರ್ಕಾರ ಅವರ ಸಲಹೆಯಂತೆ ಕೋವಿಡ್ ಆರ್ಲೆಕೆ ಕೇಂದ್ರದ ಬದಲು ಮನೆಯಲ್ಲೇ ಐಸೋಲೇಶನ್ ಮಾಡುವ ತೀರ್ಮಾನ ಮಾಡಿ ಆರೈಕೆ ವಿಧಿ ವಿಧಾನಗಳನ್ನು ಬಿಡುಗಡೆಗೊಳಿಸಿದೆ

ಲಕ್ಷಣ ರಹಿತ ಅಥವಾ ಅತಿ ಕಡಿಮೆ ಲಕ್ಷಣ ಹೊಂದಿರುವವರು ಮಾತ್ರ ಮನೆ ಆರ್ನೆಕೆಗೆ ಒಳಪಡಬೇಕು

ಹ್ವದಯ ತೊಂದರೆ ಮೂತ್ರಪಿಂಡದ ತೊಂದರೆ ಮೊದಲಾದ ವಯೋಸಹಜ ಸಮಸ್ಥೆಗಳಿರಬಾರದು ಬಿಬಿಎಂಪಿ ಅಥವಾ ಜೆಲ್ಲಾ ಆರೋಗ್ಲಾಧಿಕಾರಿಗಳು ರೋಗಿಯ ಮನೆಗೆ ಹೋಗಿ ಅದು ಐಸೋಲೇಶನ್ ಗೆ ಸೂಕ್ತವೇ ಎಂದು ಪರೀಕ್ಷಿಸಬೇಕು ಮನೆಯಲ್ಲಿ ಅಸಾಧ್ಯವಾದರೆ ಕೋವಿಡ್ ಕೇರ್ ಕೇಂದ್ರಕ್ಕೆ ಸೇರಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ ಟೆಲಿ ಕನ್ನಲ್ವೇಶನ್ ಮೂಲಕ ರೋಗಿಯೊಂದಿಗೆ ವೈದ್ಯರು ಮಾತನಾಡುವ ವ್ಯವಸ್ಥೆ ಇರಬೇಕು ರೋಗಿಯು ಪ್ರತಿ ದಿನ ಆರೋಗ್ಯ ಇಲಾಖೆಗೆ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಬೇಕು ರೋಗಿಯು ನಾಡಿ ಪತ್ತೆ ಉಪಕರಣ ಡಿಜೆಟಲ್ ಥರ್ಮಾಮೀಟರ್ ಫೇಸ್ ಮಾಸ್ತ್ ಕೈಗವಸು ಹೊಂದಿರಬೇಕು ಇ ಟ್ಲಾಗ್ ಬ್ಲಾಂಡ್ ಅನ್ನು ಕೈಗೆ ಕಟ್ಟ ಚಲನವಲನ ಗಮನಿಸಬೇಕು ಮನೆಯ ಮುಂಭಾಗ ಐಸೋಲೇಶನ್ ನೋಟಿಸ್ ಅಂಟಿಸಬೇಕು ನೆರೆಯ ಇಭ್ಗರಿಗೆ ಈ ಬಗ್ಗೆ ಮಾಹಿತಿ ನೀಡಬೇಕು ನಿಯಮ ಉಲ್ಲಂಘಿಸಿದರೆ ಎಚ್ಗರಿಕೆ ನೀಡಬೇಕು ಮತ್ತೆ ಉಲ್ಲಂಘಿಸಿದರೆ ಎಫ್ ಐಆರ್ ದಾಖಲಿಸಿ ಕೋವಿಡ್ ಕೇರ್ ಕೇಂದ್ರಕ್ಷೆ ದಾಖಲಿಸಬೇಕು ಎಂದು ಹೇಳಲಾಗಿದೆ ರೋಗಿಗೆ ಲಕ್ಷಣ ಇಲ್ಲದಿದ್ದರೆ ಜ್ಞರ ಇಲ್ಲದಿದ್ದರೆ ಗುಣಮುಖ ಎಂದು ಪರಿಗಣಿಸಬಹುದು

ನಂತರ ಮತ್ತೆ ಕೊರೊನಾ ಪತ್ತೆ ಪರೀಕ್ಷೆ ಮಾಡುವ ಅಗತ್ನವಿಲ್ಲ ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ